ಕಳೆದ ಕೆಲವು ದಿನಗಳಿಂದ ಉಸಿರಾಟ ಸಮಸ್ಕೆಯಿಂದ ಬಳಲುತ್ತಿದ್ದ ಅವರನ್ನು ಮಣಿಪಾಲದ ಕೆ ಎಂ ಸಿ ಆಸ್ಪತ್ತೆಗೆ ದಾಖಲಿಸಲಾಗಿತ್ತು ಆರಂಭದಲ್ಲಿ ಅವರು ಚಿಕಿತ್ಸೆಗೆ ಸ್ವಂದಿಸಿದರಾದರೂ ಕ್ರಮೇಣ ಆರೋಗ್ಯ ಗಣನೀಯವಾಗಿ ಕ್ಷೀಣೆಸಿತ್ತು ಅವರ ಕೊನೆಯ ಆಸೆಯಂತೆ ಉಡುಪಿ ಮಠಕ್ಕೆ ಕರೆದೊಯ್ಯಲು ನಿರ್ಧರಿಸಿ ನಿನ್ನೆ ಬೆಳಗ್ಗೆ ಅವರನ್ನು ಉಡುಪಿ ಮಠಕ್ಕೆ ಕರೆತರಲಾಯಿತು

ಸ್ವಾಮೀಜಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಉಡುಪಿಯ ಅಜ್ಜರಕಾಡು ಮೈದಾನದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಸದಾನಂದ ಗೌಡ ಸೇರಿದಂತೆ ಅನೇಕ ಗಣ್ಯರು ಮಠಾಧೀಶರು ಅಂತಿಮ ನಮನ ಸಲ್ಲಿಸಿದರು ನಂತರ ಶ್ರೀಗಳ ಪಾರ್ಥಿವ ಶರೀರವನ್ನು ಹೆಲಿಕಾಪ್ಷರ್ ಮೂಲಕ ಬೆಂಗಳೂರಿಗೆ ತಂದು ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು

ಯಡಿಯೂರಪ್ಪ ಮಣಿಪಾಲದಲ್ಲಿ ತಿಳಿಸಿದ್ದಾರೆ

ಇತಿಹಾಸದಲ್ಲಿ ಅವರಂತಪ ಯತಿವರ್ಯರನ್ನು ಕಾಣಲು ಸಾಧ್ಯವಿಲ್ಲ ಅವರ ನಿಧನದಿಂದ ಪ್ರಮುಖ ಮಾರ್ಗದರ್ಶಕರೊಬ್ಬರನ್ನು ಕಳೆದುಕೊಂಡಂತಾಗಿದೆ ಎಂದು ಸಂತಾಪ ಸೂಚಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ವಾಮೀಜಿಯವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದು ಸ್ವಾಮೀಜಿಯವರು ಸರ್ವಧರ್ಮ ಸಾಮರಸ್ಥವನ್ನು ಕಾಪಾಡಲು ಪ್ರಯತ್ನಿಸಿದ್ದರು ಎಂದು ಸ್ಥರಿಸಿದ್ದಾರೆ ಪೇಜಾವರ ಸ್ವಾಮೀಜಿಯವರ ನಿಧನಕ್ಕೆ ಅನೇಕ ಸಚಿವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ಕುಮಾರ್ ಕಟೀಲ್ ಜೆಡಿಎಸ್ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಗಣ್ಣರು ಕಂಬನಿ ಮಿಡಿದಿದ್ದಾರೆ ವಿಶ್ವೇಶತೀರ್ಥ ತ್ರೀಗಳ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮಾರ್ಗದರ್ಶನ ಹಾಗೂ ಬೆಳಕಿನ ದಾರಿ ತೋರುವ ಮೂಲಕ ತ್ರೀಗಳು ಲಕ್ಷಾಂತರ ಮಂದಿಯ ಮನ ಹಾಗೂ ಪೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಸೇವೆ ಹಾಗೂ ಧಾರ್ಮಿಕ ಕ್ಷೇತ್ರದ ಶಕ್ತಿ ಮನೆಯಾಗಿದ್ದರು ಸಮಾಜ ಸೇವೆ ಮಾಡುವ ಅದ್ವಿತೀಯ ಮನಸ್ಸು ಹೊಂದಿದ್ದರು ತ್ರೀಗಳ ಚಿಂತನೆಗಳು ಅವರ ಅಸಂಖ್ಯಾತ ಅನುಯಾಯಿಗಳಿಗೆ ಮಾರ್ಗದರ್ಶನವಾಗಿವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಉಡುಪಿಯ ಪೇಜಾವರ ಮಠದ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಅವರ ನಿಧನಕ್ಕೆ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ಡ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ದಾರ್ಶನಿಕ ವಿಶ್ವೇಶತೀರ್ಥರ ಅಗಲಿಕೆ ದುಖಃ ತರುವಂತಹದ್ದು ಉಡುಪಿಯ ಅಷ್ಠಮಠಗಳಲ್ಲಿ ಪೇಜಾವರ ಸ್ವಾಮೀಜ ಅವರು ಐದುದ್ವೈವಾರ್ಷಿಕಪರ್ಯಾಯಗಳನ್ನು ಸಂಪೂರ್ಣಗೊಳಿಸಿದ ಏಕೈಕ ಸಂತ ಎಂದು ತಮ್ನ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಸಾಮಾಜಕ ಮತ್ತು ಧಾರ್ಮಿಕ ಕ್ರಾಂತಿಯ ಪರಿಕಾರರಾದ ಪೇಜಾವರ ತ್ರೀಗಳ ಅಗಲಿಕೆ ದೇಶಕ್ಕೆ ತುಂಬಿಬಾರದ ನಪ್ಪ ಎಂದು ಕೈಗಾರಿಕಾ ಸಚಿವ ಜಗದೀಶ ಶೆಟ್ಟರ್ ಕಂಬನಿ ಮಿಡಿದಿದ್ದಾರೆ ತಮ್ಮ ಉನ್ನತ ಚಿಂತನೆಗಳ ಮೂಲಕ ದೇಶದಲ್ಲಿ ಕಠಿಣ ಸಂದರ್ಭಗಳಲ್ಲಿ ಶಾಂತಿ ನೆಲೆಸುವಂತೆ ಮಾಡಲು ಮಹತ್ವದ ಸೂಚನೆಗಳನ್ನು ನೀಡಿದ್ದರು ರಾಮ ಮಂದಿರ ನಿರ್ಮಾಣ ವಿಷಯದಲ್ಲಿ ಅವರ ಕೊಡುಗೆ ಅಪಾರ ರಾಜ್ಯ ಅಷ್ಪೇ ಅಲ್ಲದೇ ದೇಶಾದ್ಭಂತ ಅಸಂಖ್ಯ ಶಿಷ್ಠರನ್ನು ಹೊಂದಿದ್ದ ಅವರು ಪ್ರಮುಖ ಘಟನೆಗಳಲ್ಲಿ ತಮ್ಮದೇ ಆದ ವಿಶಿಷ್ಠ ಸಲಹೆ ನೀಡಿರುವದನ್ನು ಸ್ಟರಿಸಬಹುದಾಗಿದೆ ಎಂದು ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥರ ನಿಧನದಿಂದ ಆಧ್ಯಾತ್ಮಿಕ ಲೋಕದ ಯತಿವರ್ಯರನ್ನು ಕಳೆದುಕೊಂಡಿದ್ದೇವೆ ದೇಶದ ಹಾಗೂ ಕನ್ನಡ ನಾಡಿನ ಧಾರ್ಮಿಕ ಹಾಗೂ ಸಾಮಾಜಿಕ ರಂಗಗಳಲ್ಲಿ ತ್ರೀಗಳ ಸೇವೆ ಅವಿಸ್ಟರಣೀಯ ಎಂದು ರಾಜ್ಯದ ಗಣಿ ಭೂವಿಜ್ವಾನ ಅರಣ್ಯ ಪರಿಸರ ಜೀವಿಶಾಸ್ತ ಇಲಾಖೆ ಸಚಿವ ಸಿಸಿ

ತ್ರೀಗಳ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಿಪಡಿಸಿರುವ ಅವರು ತ್ರೀಗಳ ವ್ಯಕ್ತಿತ್ವ ಅನುಕರಣೀಯ ಅವರದ್ದು ಪುಟ್ವ ದೇಪ ದಿಟ್ಟ ಮಾತು ಮುಖದಲ್ಲಿ ಸದಾ ದೈವಿಕಳೆ ಮನದಲ್ಲಿ ಸದಾ ದೇಶ ಪ್ರೇಮವಿತ್ತು ಎಂದು ಬಣ್ಣಿಸಿದ್ದಾರೆ ಪೇಜಾವರ ಶ್ರೀಪಾದಂಗಳವರು ಜನರ ಕಣ್ಣಿನಿಂದ ಈಗ ದೂರವಾಗಿರಬಹುದು ಮಣ್ಣಲ್ಲಿ ಮರೆಯಾಗಿರಬಹುದು ಆದರೆ ಲಕ್ಷ ಲಕ್ಷ ಭಕ್ತರ ಪೃದಯದಿಂದ ದೂರ ಆಗುವ ವ್ಯಕ್ತಿತ್ವ ಅವರದ್ದಲ್ಲ ಅಂತಪ ಆಧ್ಯಾತ್ಮ ಚೇತನ ಅಗಲಿದ್ದು ಈ ನಾಡಿಗೆ ತುಂಬಲಾಗದ ಹಾನಿ ಅವರ ಆದರ್ಶಗಳು ಆಲೋಚನೆಗಳು ನಮಗೆ ಬೆಳಕಾಗಲಿ ಎಂದು ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ ತ್ರೀಗಳ ನಿಧನಕ್ಕೆ ಮಂತಾಲಯ ಮಠದ ಶ್ರೀ ಸುಬದೇಂದ್ರತೀರ್ಥ ಸ್ವಾಮೀಜಿ ಶೋಕ ವ್ಯಕ್ಷಪಡಿಸಿ ದೇಶದ ಉದ್ದಗಲಕ್ಕು ಹಿಂದು ಧರ್ಮದ ಪ್ರಚಾರ ಮಾಡಿ ಜನಸಾಮಾನ್ಯರಲ್ಲಿ ಮನದಟ್ಟು ಮಾಡಿದವರು ಪೇಜಾವರ ತ್ರೀಗಳು

ಭಾನುವಾರ ಬೆಳಿಗ್ಗೆ ಕೃಷ್ಣೈಕ್ಕರಾದ ಉಡುಪಿ ಪೇಜಾವರಮಠದ ಶ್ರೀವಿಶ್ವೇಶತೀರ್ಥ ಸ್ವಾಮೀಜಿಯವರ ಅಗಲಿಕೆಗೆ ಉತ್ತರಪ್ರದೇಶ ಕಾಶಿ ಜ್ಞಾನ ಪೀಠದ ಜಗದ್ಗುರು ಡಾ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಭಾರತ ಸರಕಾರದ ಆದಾಯಕರ ಇಲಾಖೆಯ ಮುಖ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದರು

ದೆಪಲಿ ಕರ್ನಾಟಕ ಸಂಫದ ಅಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು

ಹೊಸ ಯುಗ ಮತ್ತು ಹೊಸ ಬಗೆಯ ಆಲೋಚನೆಗಳನ್ನು ನಮ್ಮ ಯುವ ಪೀಳಗೆ ಮೈಗೂಡಿಸಿಕೊಂಡಿದ್ದು ಇದು ದೇಶವನ್ನು ಉತ್ತುಂಗಕ್ಕೆ ಕೊಂಡೊಯ್ಟುತ್ತದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ವಕ್ತಪಡಿಸಿದ್ದಾರೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಿನ್ನೆ ದೇಶವಾಸಿಗಳನ್ನುದ್ದೇತಿಸಿ ಮಾತನಾಡಿದ ಅವರು ಇದು ಜೇವನದ ಅತ್ಯಂತ ಮೌಲ್ಯಯುತ ಕಾಲಫಟ್ಟ ಭಾರತದಲ್ಲಿ ಈ ದಶಕ ಕೇವಲ ಯುವಜನತೆಯ ವಿಕಾಸದ್ದಾಗಿರದೆ ಯುವಕರ ಸಾಮರ್ಥ್ಯದಿಂದ ದೇಶದ ವಿಕಾಸವನ್ನು ಸಾಬೀತುಪಡಿಸುವಂಥ ದಶಕವೂ ಆಗಿರುತ್ತದೆ ದೇಶಧ ಆಧುನೀಕರಣದಲ್ಲಿ ಈ ಪೀಳಿಗೆಯ ಪಾತ್ರ ಬಹಳ ಮಹತ್ವದ್ದು ಎಂದರು

ಈ ದಶಕದಲ್ಲಿಯೇ ಅದನ್ನು ಪೂರ್ಣಗೊಳಿಸುವ ಸಂಕಲ್ಪ ಮಾಡಬೇಕು ಎಂದು ಸಲಹೆ ನೀಡಿದರು ದೇಶದ ಸಂಸತ್ತನ್ನು ಪ್ರಜಾಪ್ರಭುತ್ವದ ಮಂದಿರವೆಂದು ಪರಿಗಣಿಸುತ್ತೇವೆ

ಇಷ್ನೊಂದು ಕೆಲಸ ಆಗಿರುವುದು ಭಾರತದ ಪ್ರಜಾಸತ್ತಾತ್ಕಕತೆಯ ಶಕ್ತಿಯ ವ್ಯವಸ್ಥೆ ಕುರಿತಾದ ಶ್ರದ್ದೆಯ ಪ್ರತಿರೂಪವಾಗಿದೆ ಎಂದು ಪ್ರಧಾನಿ ಹೇಳಿದರು

ಉಪ್ಪು ಖಾದಿಯಂಥ ಸಂಗತಿಗಳನ್ನು ಪ್ರತಿಭಟನೆಯ ಮಾರ್ಗವಾಗಿ ಬಳಸಿದರು ಇವು ಕಳೆದ ಶತಮಾನದ ಅಪರೂಪದ ಜ್ಞಾತ್ಯಾತೀತತೆಯ ರೂಪಕಗಳು ಎಂದು ಹಿರಿಯ ಲೇಖದ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ ಧಾರವಾಡದಲ್ಲಿ ನಿನ್ನೆ ನಡೆದ ಕಸ್ತೂರಬಾ ಜೀವನ ಕಥನ ನಾನು ಕಸ್ತೂರ್ ಕೃತಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಉತ್ಪಾದನಾ ಸಾಧನಗಳನ್ನು ಇಂದಿಗೂ ನಿಯಂತ್ರಿಸುತ್ತಿರುವ ಪುರುಷ ಸಾಮಾಜಿಕ ಆರ್ಥಿಕ ಸಂರಚನೆಯಲ್ಲಿ ಮಹಿಳೆಯನ್ನು ಎರಡನೆ ದರ್ಜೆ ನಾಗರಿಕಳನ್ನಾಗಿ ಪರಿಗಣಿಸುತ್ತಿದ್ದಾನೆ ಗಾಂಧೀಜಿ ಅವರ ವಿಷಯದಲ್ಲೂ ಈ ವೈರುಧ್ಯ ಇದ್ದದ್ದು ವಿಪರ್ಯಾಸ ಎಂದರು

ನಂತರ ಗಾಂಧಿ ಬದಲಾಗುತ್ತ ನಡೆದರು ಆದರೆ ಹಿಂದಿನ ಗಾಂಧಿಯವರನ್ನೇ ಹಿಡಿದುಕೊಂಡು ಇಂದಿಗೂ ಟೀಕಿಸಲಾಗುತ್ತದೆ ಆದರೆ ಬದಲಾದ ಗಾಂಧಿ ಕುರಿತು ಬಹುತೇಕರು ಓದಿಲ್ಲ